ನವರಾತ್ರಿಯ ಈ ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿ ಮಹಿಳೆಯರ ಫನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯುವ ನಿಟ್ಟನಲ್ಲಿ ಕಾರ್ಯೋನ್ನುಖರಾಗಬೇಕು ಎಂದು ಹೇಳಿದರು ಈ ಬಾರಿಯ ದೀಪಾವಳಿ ಸಂದರ್ಭದಲ್ಲಿ ಸಾಧನೆ ಮಾಡಿರುವ ಹೆಣ್ಣು ಮಕ್ಕಳನ್ನು ಗೌರವಿಸಿ ಮತ್ತೊಬ್ಲರಿಗೆ ಪ್ರೇರಣೆಯಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಎಂದು ಸಲಹೆ ಮಾಡಿದರು ವಿಜಯದಶಮಿಯ ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಳ್ಳುತ್ತಿದ್ದು ಇಂತಹ ಕಾಲಘಟ್ಟದಲ್ಲಿ ಹನುಮಂತನನ್ನು ಸ್ಕರಿಸುವ ಅಗತ್ಲವಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು ರಾವಣ ಪ್ರತಿಕೃತಿ ದಹಿಸಿದರು ದುಷ್ಷ ಶಕ್ತಿಗಳ ವಿರುದ್ದದ ವಿಜಯ ಇದಾಗಿದೆ ಭಾರತ ಪ್ರತಿಯೊಂದು ಹಬ್ಲವು ಸಮಾಜವನ್ನು ಒಗ್ಗೂಡಿಸುತ್ತದೆ ಎಂದು ಹೇಳಿದರು

ಇತ್ತೀಚೆಗೆ ನಡೆದ ವಿಶ್ವಸಂಸ್ಟೆಯ ಭದ್ರತಾ ಮಂಡಳಿಯಲ್ಲಿ ಚೀನಾ ಕಾಶ್ಮೀರ ವಿಚಾರದಲ್ಲಿ ಪ್ರತಿಪಾದಿಸಿದ್ದ ತನ್ನ ನಿಲುವುಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದು ಇದರಿಂದಾಗಿ ಕಾಶ್ಮೀರ ವಿಚಾರದಲ್ಲಿ ಈ ಬೆಳವಣಿಗೆ ಅತ್ಲಂತ ಮಹತ್ವದಾಗಿದೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಗೆಂಗ್ ಶೂವಾಂಗ್ ಮಾತನಾಡಿ ನವದೆಹಲಿ ಮತ್ತು ಇಸ್ಲಾಮಾಬಾದ್ ತನ್ನೆಲ್ಲಾ ವಿವಾದಗಳನ್ನು ದ್ವಿಪಕ್ಷೀಯ ಸಮಾಲೋಚನಾ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದ್ದಾರೆ

ಪ್ರಾನ್ಸ್ನ ಮೆರಿಗ್ನಾಕ್ನಲ್ಲಿನ ಡಸಾಲ್ಸ್ ಏವಿಯೇಷನ್ನ ಉತ್ಪಾದನಾ ಫಟಕದಲ್ಲಿ ರಫೇಲ್ ಯುದ್ದ ವಿಮಾನವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಹಸ್ತಾಂತರಿಸಲಾಯಿತು ಭಾರತೀಯ ವಾಯುಪಡೆಯ ಸ್ಥಾಪನಾ ದಿನ ಮತ್ತು ವಿಜಯದಶಮಿಯ ದಿನದಂದೇ ವಿಮಾನ ಹಸ್ತಾಂತರ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಶಸ್ತ ಪೂಜೆ ಸಲ್ಲಿಸಿದರು ಬಳಿಕ ರಫೇಲ್ ವಿಮಾನದಲ್ಲಿ ಹಾರಾಟ ನಡೆಸಿದ ಬಳಿಕೆ ಮಾತನಾಡಿದ ರಾಜನಾಥ್ ಸಿಂಗ್ ಭಾರತೀಯ ಸಶಸ್ತ ಪಡೆಗಳಿಗೆ ಈ ಸಮಾರಂಭ ಐತಿಹಾಸಿಕವೆನಿಸಿದೆ ಭಾರತ ಮತ್ತು ಪ್ರಾನ್ಲೆ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆಗೆ ಇದು ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ ಪ್ರಾನ್ಗೆನ ಸಶಸ್ತ ಪಡೆಗಳ ಸಚಿವರಾದ ಫ್ಲಾರೆನ್ಸ್ ಪಾರ್ಲಿ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ವ ಏರ್ ಮಾರ್ಷಲ್ ಹರ್ಜಿತ್ಸಿಂಗ್ ಅರೋರಾ ಡಸಾಲ್ಡ್ ಏವಿಯೇಷನ್ ಸಿಇಒ ಏರಿಕ್ ಟ್ರಾಪಿಯಿರ್ ಉಪಸ್ಟಿತರಿದ್ದರು ಇದಕ್ಕೂ ಮುನ್ನ ರಾಜನಾಥ್ ಸಿಂಗ್ ಅವರು ಪ್ಟಾರಿಸ್ನ ಎಲಿಸಿ ಅರಮನೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಖುಯಲ್ ಮ್ಯಾಕ್ರಾನ್ ಅವರೊಂದಿಗೆ ರಕ್ಷಣಾ ಮತ್ತು ಕಾರ್ಯತಂತ್ರ ಸಂಬಂಧಗಳನ್ನು ಬಲಪಡಿಸುವ ಕುರಿತು ರಕ್ಷಣಾ ಸಚಿವರು ಚರ್ಚಿಸಿದರು

ಉತ್ತರ ಪ್ರದೇಶದ ಗಜಿಯಾಬಾದ್ ಸಮೀಪದ ಹಿಂದಾನ್ ವಾಯುಪಡೆ ಕೇಂದ್ರದಲ್ಲಿ ಭವ್ಯ ಸಮಾರಂಭ ಆಯೋಜಿಸಲಾಗಿತ್ತು ವಿವಿಧ ವಿಮಾನಗಳ ಹಾರಾಟ ಮತ್ತು ಪಥಸಂಚಲನ ಪ್ರಮುಖ ಆಕರ್ಷಣೆಯಾಗಿತ್ತು

ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ನೇತೃತ್ವದಲ್ಲಿ ಎಂಐಜಿ ಬ್ಲೆಸನ್ ವಿಮಾನದ ಹಾರಾಟ ಪ್ರಮುಖ ಆಕರ್ಷಣೆಯಾಗಿತ್ತು

ಈ ಸಂದರ್ಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಟ ಏರ್ ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಬದೌರಿಯಾ ದೇಶದ ಹಿತ ರಕ್ಷಣೆ ಹಾಗೂ ಭಾರತೀಯ ವೈಮಾನಿಕ ಪ್ರದೇಶದ ಸಾರ್ವಭೌಮತ್ವ ಕಾಪಾಡಲು ಭಾರತೀಯ ವಾಯುಪಡೆ ತನ್ನನ್ನು ಅರ್ಪಿಸಿಕೊಂಡಿದೆ ಎಂದರು ಸೇನಾ ಮುಖ್ಲಸ್ಡ ಜನರಲ್ ಬಿಪಿನ್ ರಾವತ್ ಮತ್ತಿತರರು ಉಪ್ಯಿತರಿದ್ದರು ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ವೀರಯೋಧರಿಗೆ ಶುಭ ಕೋರಿದ್ದಾರೆ ಭಾರತೀಯ ವಾಯುಪಡೆಯ ಪರಾಕ್ರಮಿ ಯೋಧರು ನಿವೃತ್ತ ಸೇನಾನಿಗಳ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಯನಾಯ್ಡ ತಮ್ಮ ಸಂದೇಶದಲ್ಲಿ ಆಕಾಶವನ್ನು ಕಾಯುತ್ತಿರುವ ಯೋಧರ ಶೌರ್ಯ ಸಮರ್ಪಣಾ ಭಾವ ಮತ್ತು ತ್ಯಾಗ ಮತ್ತು ಕೌಶಲ್ಯಗಳು ದೇಶದ ಹೆಮ್ಮೆಯಾಗಿವೆ ಎಂದು ಹೇಳಿದ್ದಾರೆ ವಾಯುಪಡೆಯ ಯೋಧರ ಶೌರ್ಯ ಮತ್ತು ಸಾಹಸದ ಬಗ್ಗೆ ದೇಶ ಹೆಮ್ಮೆಪಡುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತ ಚೀನಾ ನಡುವಿನ ಗಡಿ ವಿವಾದ ಅಂತಿಮವಾಗಿ ಇತ್ಕರ್ಥವಾಗುವ ಮುನ್ನವೇ ಗಡಿ ಪ್ರದೇಶದಲ್ಲಿ ಯುದ್ಧ ವಿರಾಮ ಸ್ಥಿತಿ ಹಾಗೂ ಶಾಂತಿ ವಾತಾವರಣ ಕಾಪಾಡಿಕೊಳ್ಳಲು ಉಭಯ ದೇಶಗಳು ಜಂಟಿಯಾಗಿ ಕಾರ್ಯೋನ್ಮುಖವಾಗಲಿವೆ ಎಂದು ಭಾರತದಲ್ಲಿನ ಚೀನಾ ರಾಯಭಾರಿ ಸನ್ ವೈಡೋಂಗ್ ಹೇಳಿದ್ದಾರೆ ಸುದ್ದಿ ಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಉಭಯ ದೇಶಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಮಾತುಕತೆ ಮತ್ತು ಸಮಾಲೋಚನೆ ಮೂಲಕ ಪರಿಹರಿಸಿಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ಏಷ್ಠಾದ ಎರಡೂ ಪ್ರಮುಖ ರಾಷ್ಟಗಳಾಗಿ ಹೊರಹೊಮ್ಮುತ್ತಿರುವ ಭಾರತ ಚೀನಾ ಗಡಿ ವಿವಾದವನ್ನು ನಿರ್ಲಕ್ಷಿಸಿದರೆ ದ್ವಿಪಕ್ಷೀಯ ಬಾಂಧವ್ಯ ಅಭಿವೃದ್ಧಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ಸನ್ ವೈಡೋಂಗ್ ತಿಳಿಸಿದ್ದಾರೆ ಇತಿಹಾಸದಲ್ಲಿ ಭಾರತ ಚೀನಾ ನಡುವಿನ ಗಡಿ ರಕ್ಷಣೆ ಅತ್ಯಂತ ಸಂಕೀರ್ಣ ಮತ್ತು ಸೂಕ್ಷ್ಮವಾಗಿದೆ ಆದರೆ ಗಡಿ ಭಾಗದಲ್ಲಿ ಒಂದೇ ಒಂದು ಗುಂಡು ಹಾರಾಟ ನಡೆದಿಲ್ಲ ಶಾಂತಿ ಮತ್ತು ಯುದ್ಧ ವಿರಾಮ ಸ್ಥಿತಿ ಕಾಯ್ದುಕೊಳ್ಳಲು ಆದ್ಧತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಭಾರತ ಮತ್ತು ಚೀನಾ ನಡುವಿನ ಬಾಂಧವ್ಯದಲ್ಲಿ ಗಡಿ ಪ್ರಶ್ನೆ ಒಂದು ಭಾಗವಾಗಿದೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ವಿಚಾರದಲ್ಲಿ ಎರಡೂ ರಾಷ್ಟಗಳು ವಿಶಾಲ ದೃಷ್ಟಿಕೋನ ಹೊಂದಿ ಮುನ್ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ

ಇದೇ ಸಮಾರಂಭದಲ್ಲಿ ವಿಧಾನಸಭೆ ಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದ ಅವರು ಬಿಜೆಪಿಯೊಂದಿಗೆ ನಮ್ಮ ಪಕ್ಷ ಹಿಂದುತ್ತದ ಸಾಮಾನ್ನ ಕಾರ್ಯಸೂಚಿಯಡಿ ಚುನಾವಣಾ ಹೊಂದಾಣಿಕೆ ಮಾಡಿಕೊಂಡಿದೆ

ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪೆಯೋ ಕ್ಲಿಯಾಯಾಂಗ್ನಲ್ಲಿ ನಡೆಯುತ್ತಿರುವ ದಬ್ದಾಳಿಕೆಯ ಪ್ರಚಾರವನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಚೀನಾಕ್ಕೆ ಕರೆ ನೀಡಿದ್ದಾರೆ

ಮೊದಲ ಪಂದ್ಯ ವಡೋದರದಲ್ಲಿ ನಡೆಯಲಿದೆ

ಅಭ್ಯಾಸದ ಸಂದರ್ಭದಲ್ಲಿ ಸ್ನತಿ ಮಂದಾನ ಅವರ ಕಾಲಿನ ಹೆಬ್ಬರಳಿಗೆ ಗಾಯವಾಗಿದ್ದು ಅವರು ಆಡುವ ಸ್ಥಿತಿಯಲ್ಲಿಲ್ಲ ಇವರ ಬದಲಿಗೆ ಆಲ್ರೌಂಡರ್ ಪೂಜಾ ವಸ್ತಂಕರ್ ಸ್ಥಾನ ಪಡೆದಿದ್ದಾರೆ